ಡಿ ಆರ್ ಎಫ್ ಕರಡು ನೀತಿ ಸಿದ್ದ ಎನ್ ಡಿ ಆರ್ ಎಫ್ ಮಾದರಿ ಸಕಲ ಸೌಲಭ್ಯ ಮುಖ್ಯಮಂತ್ರಿ ಹೇಳಿಕೆ

ಚಲನಚಿತ್ರಗಳ ಚಿತ್ರಿಕರಣಕ್ಕೆ ಅನುಮತಿ ಏಕಗವಾಕ್ಷಿ ಪದ್ಧತಿ ಜಾರಿಗೆ ಚಿಂತನೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೆಕರ್ ಹೇಳಿಕೆ

ಸಮಾರೋಪಕ್ಕೂ ಮುನ್ನ ಹಲವು ಸಾಧಕರಿಗೆ ಬೆಂಗಳೂರು ಇಂಪ್ಯಾಕ್ಟ್ ಅವಾರ್ಡ್ ನೀಡಿ ಗೌರವಿಸಲಾಯಿತು ಬೆಂಗಳೂರು ಟೆಕ್ ಸಮ್ಟಿಟ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಅಕ್ಷಥ್ ನಾರಾಯಣ್ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ವೈಫೈ ಹಾಟ್ ಸ್ಟಾಟ್ ಸ್ಥಾಪಿಸಿ ದಿನಕ್ಕೆ ಒಂದು ತಾಸು ಉಚಿತ ಇಂಟರ್ನೆಟ್ ಸೇವೆ ಒದಗಿಸಲಾಗುವುದು ಎಂದು ಘೋಷಿಸಿದರು ನಗರದ ಜನರ ಬಹುದಿನಗಳ ಬೇಡಿಕೆ ವೈಫೈ ಹಾಟ್ ಸ್ವಾಟ್ ಅಳವಡಿಕೆಗೆ ಕಾಲ ಕೂಡಿಬಂದಿದೆ

ಡಿಜಿಟಲ್ ಕರ್ನಾಟಕದ ಮೂಲಕ ಡಿಜಿಟಲ್ ಇಂಡಿಯಾದ ಕನಸು ಸಾಕಾರಗೊಳಿಸುವುದು ನಮ್ನ ಗುರಿಯಾಗಿದೆ ಎಂದು ಹೇಳಿದರು

ಡಿ ಆರ್ ಎಫ್ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮಾದರಿಯಲ್ಲಿ ಎಸ್ ಡಿ ಆರ್

ವಿಧಾನಸೌಧದಲ್ಲಿ ನಿನ್ನೆ ನಡೆದ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು ಎನ್ ಡಿ ಆರ್ ಎಫ್ ಬಳಿ ಇರುವ ಎಲ್ಲಾ ರೀತಿಯ ಸವಲತ್ತುಗಳನ್ನು ಎಸ್ ಡಿ

ಎಫ್ಗೆ ನೀಡಬೇಕು ವಿಪತ್ತು ಸಂಭವಿಸಿದಾಗ ತಕ್ಷಣ ಸ್ವಂದಿಸಲು ಎಲ್ಲಾ ಜಿಲ್ಲೆಗಳಲ್ಲೂ ಎಸ್ ಡಿ

ಎಫ್ ಸಜ್ಜಾಗಿರುವಂತೆ ತರಬೇತಿ ನೀಡಬೇಕು ಪ್ರವಾಹ ಪರಿಹಾರಕ್ಕಾಗಿ ಎಸ್ ಡಿ ಆರ್

ರಾಜ್ಯದಲ್ಲಿ ಎಲೆಕ್ಟಿಕ್ ವೆಹಿಕಲ್ ಪಾಲಿಸಿ ಜಾರಿಗೆ ತಂದಿದ್ದು ಎಲೆಕ್ಟಿಕ್ ವೆಹಿಕಲ್ ಕ್ಲಸ್ಸರ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ತಿ ಗೌರವ್ ಗುಪ್ತ ಹೇಳಿದ್ದಾರೆ

ಹುಳಿಯಾರಿನಲ್ಲಿ ಹುಳಿಯಾರು ಹೊಸದುರ್ಗ ರಸ್ತೆ ಮೇಲೆ ಇರುವ ವೃತ್ತಕ್ಷೆ ಕನಕ ವೃತ್ತ ಎಂದು ನಾಮಕರಣ ಮಾಡುವ ಬಗ್ಗೆ ಎದ್ದಿರುವ ಗೊಂದಲ ಅನಾವಶ್ಯಕವಾಗಿದೆ ವೃತ್ತಕ್ಕೆ ಕನಕದಾಸರ ಹೆಸರಿಡಲು ಯಾವ ಅಭ್ಯಂತರ ಮತ್ತು ವಿರೋಧವೂ ಇಲ್ಲ ಸಚಿವ ಮಾಧುಸ್ವಾಮಿಯವರು ಕೂಡ ಯಾವುದೇ ವಿರೋಧ ಮಾಡಿಲ್ಲ ಎಂದು ಮುಖ್ಯಮಂತ್ತಿ ಬಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗತರರೊಂದಿಗೆ ಮಾತನಾಡಿದ ಅವರು ಹುಳಿಯಾರು ಮತ್ತು ಇತರೆಡೆ ಇರುವ ಕನಕದಾಸರ ಭಕ್ತರು ಯಾರೂ ಉದ್ವೇಗಕ್ಕೆ ಒಳಗಾಗಬೇಡಿ ಎಂದು ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಅಂದರೆ ಚುನಾವಣೆ ಮುಗಿದ ನಂತರ ಸರ್ಕಾರದ ವತಿಯಿಂದ ವೃತ್ತ ನಿರ್ಮಾಣ ಮಾಡಿ ಕನಕದಾಸರ ವೃತ್ತ ಎಂದು ನಾಮಕರಣ ಮಾಡುವುದಾಗಿ ತಿಳಿಸಿದರು ಕನಕ ವೃತ್ತದ ಬಗ್ಗೆ ಎದ್ದ ವಿವಾದಕ್ಕೆ ತೆರೆ ಎಳೆದು ಶಾಂತಿ ಕಾಪಾಡಬೇಕು ಯಾವುದೇ ಪ್ರತಿಭಟನೆ ಮತ್ತು ಬಂದ್ ಆಚರಿಸಕೂಡದು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಮನವಿ ಮಾಡಿದರು

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ಇದೇ ಡಿಸೆಂಬರ್ ಅಂತ್ಯದ ವೇಳೆಗೆ ಪ್ರತಿ ಮನೆ ಮನೆಗೂ ಶೌಚಾಲಯಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಖ್ಲಾತ ಬಾಲಿವುಡ್ ನಟ ಅಮಿತಾಬ್ ಬಚ್ಲನ್ ಚಿತ್ರನಟ ರಜನಿಕಾಂತ ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯಪ್ರಕಾಶ ಜಂಟಿಯಾಗಿ ಚಿತ್ರೋತ್ಸವವನ್ನು ಉದ್ವಾಟಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಕಾಶ್ ಜಾವಡೇಕರ್ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಹಲವು ಪ್ರಾಧಿಕಾರಿಗಳಿಂದ ಅನುಮತಿ ಪಡೆದುಕೊಳ್ಳಬೇಕಾದ ಪ್ರಸ್ತುತ ವ್ಣವಸ್ಥೆಗೆ ಬದಲಾಗಿ ಒಂದೇ ಹಂತದಲ್ಲಿ ಅನುಮತಿ ಕಲ್ಪಿಸಲು ಏಕ ಗವಾಕ್ಸಿ ಪದ್ದತಿ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಪ್ರಕಟಿಸಿದರು ಚಲನಚಿತ್ರೋತ್ವಸ ಸ್ವರ್ಣ ಮಹೋತ್ಸವ ಸಮಾರಂಭದಲ್ಲಿ ದಕ್ಷಿಣ ಭಾರತದ ಖ್ವಾತ ನಟ ರಜನಿಕಾಂತ ಅವರಿಗೆ ಅಮಿತಾಬ್ ಬಚ್ಚನ್ ಅವರು ಸುವರ್ಣ ಗೌರವ ಪ್ರದಾನ ಮಾಡಿದರು ನಂತರ ಸಚಿವರು ಚಿತ್ರೋತ್ತವದ ಅಂಗವಾಗಿ ಹೊರತರಲಾಗಿರುವ ಅಂಚೆ ಚೀಟಗಳನ್ನು ಬಿಡುಗಡೆಗೊಳಿಸಿದರು

ಲಕ್ಷ್ಮೀನಾರಾಯಣ್ ನಿರ್ದೇಶನ ಮಾಡಿರುವ ಕನ್ನಡದ ಉಯ್ಕಾಲೆ ಚಿತ್ರ ಪ್ರದರ್ಶನಗೊಂಡಿತು ಶ್ರದ್ಗಾಂಜಲಿ ವಿಭಾಗದಲ್ಲಿ ಇತ್ತೀಚಿಗೆ ನಿಧನರಾದ ಗಿರೀಶ್ ಕಾರ್ನಾಡರ ಕಾನೂರು ಸುಬ್ಬಮ್ನ ಹೆಗ್ಗಡತಿ ಪ್ರದರ್ಶನಗೊಂಡಿತು

ಇದು ಭಾರತದ ಇತಿಹಾಸದಲ್ಲಿ ಹೊಸ ಯುಗ ಆರಂಭವಾಗಲು ಕಾರಣವಾಯಿತು ವಿಶ್ವವಿದ್ಯಾಲಯಗಳು ಮತ್ತು ಅಂಗಸಂಸ್ಥೆ ಕಾಲೇಜುಗಳು ವಿದ್ಯಾರ್ಥಿಗಳು ಶಿಕ್ಷಕ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸಂವಿಧಾನ ಮತ್ತು ಮೂಲಭೂತ ಕರ್ತಮ್ಯಗಳ ಬಗ್ಗೆ ಅರಿವು ಮೂಡಿಸಲು ತ್ರಮಿಸಬೇಕು ಎಂದು ಆಯೋಗ ಮನವಿ ಮಾಡಿದೆ

ಸಾಮಾಜಿಕ ಜಾಲತಾಣದ ಖಾತೆಗಳಗೆ ಆಧಾರ್ ಲಿಂಕ್ ಮಾಡುವ ಯಾವುದೇ ಪ್ರಸ್ತಾವ ಕೇಂದ್ರ ಸರಕಾರದ ಮುಂದಿಲ್ಲ ಎಂದು ಕೇಂದ್ರ ಕಾನೂನು ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಸಂಸತ್ತಿಗೆ ಲಿಖಿತ ಹೇಳಿಕೆ ನೀಡಿರುವ ಸಚಿವರು ಆಧಾರ್ ಮಾಹಿತಿಗಳು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದು ಇವುಗಳನ್ನು ಆಗಾಗ ಪರಿಶೀಲಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನು ಸ್ಥಗಿತ ಮಾಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವ ಪ್ರಸಾದ್ ಮಾಹಿತಿ ತಂತ್ರಜ್ಞಾನ ಕಾಯ್ದೆ

ದಾವಣಗೆರೆ ತಾಲೊಕಿನ ಮಾಯಕೊಂಡ ಪೊಲೀಸ್ ಕಾಣೆ ವ್ಯಾಪ್ತಿಯ ಕೊಡಗನೂರು ಬಳಿ ನಿನ್ನೆ ರಾತ್ರಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಹಾವೇರಿ ಜಿಲ್ಡಾ ಪ್ರಜಾವಾಣಿ ವರದಿಗಾರ ಎಂ

ಮಂಜುನಾಥ ನಿಧನರಾಗಿದ್ದಾರೆ

ಮಂಜುನಾಥ್ ಮೂಲತಃ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಕಳೆದ ಐದು ತಿಂಗಳ ಹಿಂದಪ್ಪ ಬೆಂಗಳೂರಿನಿಂದ ಹಾವೇರಿಗೆ ವರ್ಗಾವಣೆಗೊಂಡಿದ್ದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಲಭಿಸುವಲ್ಲಿ ತಾರತಮ್ಯ ಅನ್ಯಾಯವಾದಲ್ಲಿ ನಾಗರೀಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಿ ನ್ಯಾಯ ಪಡೆದುಕೊಳ್ಳಬಹುದು ಎಂದು ನಾಗರೀಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಹೆಚ್ಚುವರಿ ಮಹಾನಿರ್ದೇಶಕ ಡಾಕ್ಷರ್ ಕೆ ರಾಮಚಂದ್ರರಾವ್ ದಾವಣಗೆರೆಯಲ್ಲಿ ನಿನ್ನೆ ಹೇಳಿದ್ದಾರೆ ಐಎನ್ಎಕ್ಸ್ ಮಿಡಿಯಾ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂಗೆ ದಿಲ್ಲಿ ಹೈಕೋರ್ಟ್ ಜಾಮೀನು ತಿರಸ್ತರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಿರುವ ಮೇಲ್ಸನವಿಗೆ ಉತ್ತರಿಸುವಂತೆ ಸುಪ್ರೀಂಕೋರ್ಟ್ ಇಂದು ಜಾರಿ ನಿರ್ದೇಶನಾಲಯಕ್ಕೆ ನೋಟಸ್ ಜಾರಿ ಮಾಡಿದೆ

ಹೀಗಾಗಿ ಚಿದಂಬರಂ ಜೈಲುವಾಸ ಮುಂದುವರಿದಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ್ತು ಬೆಂಗಳೂರು ಟೆಕ್ ತ್ಯಂಗ ಸಮ್ನೇಳನಕ್ಕೆ ತೆರೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ವೈಫೈ ಹಾಟ್ ಸ್ಟಾಟ್ ಸ್ಟಾಪಿಸಿ ದಿನಕ್ಕೆ ಒಂದು ತಾಸು ಉಚಿತ ಇಂಟರ್ನೆಟ್ ಸೇವೆ ಉಪಮುಖ್ಚಮಂತ್ರಿ ಘೋಪಣೆ

ಡಿ ಆರ್ ಎಫ್ ಕರಡು ನೀತಿ ಸಿದ್ದ ಎನ್ ಡಿ ಆರ್ ಎಫ್ ಮಾದರಿ ಸಕಲ ಸೌಲಭ್ಡ ಮುಖ್ಣಮಂತ್ರಿ ಹೇಳಿಕೆ

ಚಲನಚಿತ್ರಗಳ ಚಿತ್ರಿಕರಣಕ್ಕೆ ಅನುಮತಿ ಏಕಗವಾಕ್ಷಿ ಪದ್ಧತಿ ಜಾರಿಗೆ ಚಿಂತನೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೆಕರ್ ಹೇಳಿಕೆ

ಯುಜಿಸಿಯಿಂದ ಎಲ್ಲ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸೂತ್ತೋಲೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು